ಏಷ್ಠನ್ ಕ್ರೀಡಾಕೂಟದಲ್ಲಿ ಇಂದು ವಿವಿಧ ವಿಭಾಗಗಳ ಸ್ಪರ್ಧೆಯ ಫೈನಲ್ಗಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಕೆಲ ಚಿನ್ನದ ಪದಕಗಳ ನಿರೀಕ್ಷೆ

ನವದೆಪಲಿಯ ತಾಲ್ಕಟೋರ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಸಮಾರಂಭದಲ್ಲಿ ನೂತನ ಸೇವಾ ವ್ವವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ ಸಾಮಾನ್ತ ಜನರನ್ನು ಅರ್ಥಿಕ ಒಳಗೊಳ್ಳುವಿಕೆ ವ್ಯಾಪ್ತಿಗೆ ತರುವ ಉದ್ಲೇಶದಿಂದ ಕೈಗೆಟಕುವ ಮತ್ತು ಎಲ್ಲರಿಗೂ ಸುಲಭವಾಗಿ ದೊರೆಯುವ ಹಾಗೂ ವಿಶ್ವಾಸಾರ್ಹ ಬ್ಯಾಂಕಿಂಗ್ ಸೌಲಭ್ದ ಕಲ್ಪಿಸುವ ಉದ್ದೇಶದಿಂದ ಭಾರತೀಯ ಅಂಜೆ ಪೇಮೆಂಟ್ ಬ್ಹಾಂಕ್ ಸ್ವಾಪಿಸಲಾಗುತ್ತಿದೆ

ಹಣಕಾಸು ಸಚಿವ ಅರುಣ್ ಜೇಟ್ಷಿ ತಮ್ಮ ಟ್ವೀಟ್ನಲ್ಲಿ ಈ ವಿಷಯ ತಿಳಿಸಿದ್ದು ಸುಧಾರಣೆ ಕ್ರಮಗಳು ಹಾಗೂ ಹಣಕಾಸು ಸ್ವಿತಿಯ ವ್ಚವಸ್ವೆಯ ಪರಿಣಾಮ ದೇಶ ಉತ್ತಮದೆಡಗೆ ಸಾಗುತ್ತಿದೆ ಎಂದು ಹೇಳದ್ದಾರೆ

ಬಹುತೇಕವಾಗಿ ಆನ್ಲೈನ್ ಅಥವಾ ಇ ಪೈಲಿಂಗ್ ಮೂಲಕ ಬಂದಿವೆ

ಹಾಗಾಗಿ ಈ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಳವಾಗುವ ನಿರೀಕ್ಷೆಯಿದೆ

ಜಾಗತಿಕ ಹೂಡಿಕೆಗಳಲ್ಲಿ ಭಾರತ ಆದ್ದತೆಯ ತಾಣವಾಗಿ ಹೊರಹೊಮ್ಮುತ್ತಿದ್ದು ದೇಶದ ಅಭಿವ್ದದ್ದಿಯ ಪಾದಿಯನ್ನು ತಡೆಯಲು ಯಾರಿಂದಲೂ ಸಾಧ್ವವಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧಮೇಂದ್ರ ಪ್ರಧಾನ್ ಹೇಳಿದ್ದಾರೆ

ದೇಶವನ್ನು ರೂಪಾಂತರಗೊಳಿಸಲು ಮಪತ್ವದ ಪಾತ್ರ ವಹಿಸಬೇಕಿರುವ ಕಂಪನಿ ಕಾರ್ಯದರ್ಶಿಗಳು ಹೊಸ ಅಧ್ಯಾಯವೊಂದನ್ನು ಬರೆಯಬೇಕಿದೆ ಎಂದು ಹೇಳಿದ್ದಾರೆ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಒಂದು ವಾರಗಳ ಕಾಲ ಬ್ಲಾಂಕ್ಗಳು ಕಾರ್ಯ ನಿರ್ವಹಿಸುವುದಿಲ್ಲ ಎಂದು ಸಾಮಾಜಕ ಜಾಲತಾಣದಲ್ಲಿ ಬಿತ್ತರವಾಗಿರುವ ವರದಿಯನ್ನು ಪಣಕಾಸು ಸಚಿವಾಲಯ ಸಂಪೂರ್ಣವಾಗಿ ತಿರಸ್ಗರಿಸಿದೆ ಈ ವದಂತಿ ಸತ್ಕಕ್ಕೆ ದೂರವಾಗಿದ್ದು ಸೆಪ್ಸಂಬರ್ ಮೊದಲನೇ ವಾರದಲ್ಲಿ ಬ್ಲಾಂಕ್ಗಳು ಎಂದಿನಂತೆ ಕಾರ್ಯ ನಿರ್ವಹಿಸುತ್ತವೆ

ಉಳಿದ ಎಲ್ಲಾ ದಿನಗಳಲ್ಲಿ ಬ್ಲಾಂಕ್ಗಳು ಎಂದಿನಂತೆ ಕಾರ್ಯ ನಿರ್ವಹಿಸುತ್ತವೆ ಎಂದು ಪಣಕಾಸು ಸಚಿವಾಲಯ ಸ್ವಷ್ಷನೆ ನೀಡಿದೆ ಎಲ್ಲಾ ರಾಜ್ಯಗಳಲ್ಲಿನ ಎಟಿಎಂಗಳು ಸಹ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದ್ದು ಆಗತ್ತ ತಕ್ಕಂತೆ ಹಣ ದೊರೆಯುತ್ತದೆ ಆನ್ಲೈನ್ ಬ್ಹಾಂಕಿಂಗ್ ವ್ವವಹಾರದಲ್ಲೂ ಯಾವುದೇ ಬದಲಾವಣೆ ಇಲ್ಲದೆ

ಪರ್ಷವರ್ಧನ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಈ ಕುರಿತು ಪ್ರಕಟಣೆಯಲ್ಲಿ ತಿಳಿಸಿರುವ ಸಚಿವರು ಅರಣ್ಣ ಪ್ರದೇಶದಲ್ಲಿರುವ ವಾಸಿಗಳಿಗೆ ಆರಣ್ಠದ ಉತ್ತನ್ನಗಳನ್ನು ಬಳಸಿಕೊಂಡು ಅವರ ಜೀವನೋಪಾಯವನ್ನು ಪಸನಗೊಳಿಸಲು ಸಪಕಾರಿಯಾಗುವ ನಿಯಮಗಳು ನೂತನ ನೀತಿಯಲ್ಲಿ ಇರಲಿವೆ ಪ್ರವಾಸಿಗರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ ನೈರ್ಗಿಕ ವಿಜ್ಞಾನ ಸದ್ದಳೆಯ ಜೊತೆಗೆ ಪರಿಸರ ಮಾಲಿನ್ಕ ತಡೆಗೆ ವನ್ನ ಜೀವಿಗಳ ಸಂರಕ್ಷಣೆ ಮಾಡುವ ಸ್ಥಳೀಯ ಜನರಿಗೆ ಆಗತ್ತ ಇತರ ಸೌಕರ್ಯಗಳನ್ನು ನೀಡಲು ನೀತಿಯಲ್ಲಿ ಕೆಲವು ಮಾರ್ಪಡು ಮಾಡುವ ಅಗತ್ಯವಿದೆ ಎಂದರು ಈ ಕುರಿತಂತೆ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಅಧ್ಯಯನ ನಡೆಸಿದ್ದು ಅರಣ್ಯ ವಾಸಿಗಳಿಗೆ ಅನುಕೂಲ ಕಲ್ಪಿಸುವುದು ನೀತಿಯ ಉದ್ದೇಶವಾಗಿದೆ ಎಂದು ಸಚಿವ ಹರ್ಷವರ್ಧನ್ ತಿಳಿಸಿದರು ಲಕ್ಸಂಬರ್ಗ್ನ ಎ ವೆಡ್ಡಿಂಗ್ ಚಲನಚಿತ್ರ ಪ್ರದರ್ಶನಗೊಳ್ಳುವುದರೊಂದಿಗೆ ಗೋವಾದ ಪಣಜಿಯಲ್ಲಿ ಯೂರೋಪಿಯನ್ ಚಲನಚಿತ್ರೋತ್ಸವಕ್ಕೆ ತೆರೆಬಿದ್ದಿದೆ

ಯೂರೋಪಿಯನ್ ಒಕ್ಕೂಟದ ನಿಯೋಗ ಕಳೆದ ಕೆಲ ವರ್ಷಗಳಿಂದ ವಾರ್ಷಿಕವಾಗಿ ಈ ಚಿತ್ರೋತ್ಸವನ್ನು ಆಯೋಜಿಸಿತ್ತಾ ಬಂದಿದೆ ಈ ಬಾರಿಯ ಚಿತ್ರೋತ್ಸವದಲ್ಲಿಯು ಸಪ ಪಾಸ್ಕಬರಿತ ಕೌಟುಂಬಿಕ ಆಧಾರಿತ ಹಾಗೂ ಸಾಹಸಮಯ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು

ಈ ಸಭೆಯಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿನ ಆದ್ಯತೆಯ ಆರೋಗ್ಯ ವಿಷಯಗಳ ಕುರಿತು ಚರ್ಚಿ ನಡೆಸಲಾಗುತ್ತದೆ

ವೈದ್ಯಕೀಯ ಅಗತ್ಯತೆಗಳ ಸುಧಾರಣೆ ಸೇರಿದಂತೆ ಪ್ರಾದೇಶಿಕವಾಗಿರುವ ಪ್ರಮುಖ ಆರೋಗ್ಯ ವಿಷಯಗಳ ಕುರಿತಂತೆ ಇರುವ ಅವಕಾಶಗಳ ಬಗ್ಗೆಯೂ ಸಭೆಯಲ್ಲಿ ಕುಲಂಕುಶ ಚರ್ಚೆ ನಡೆಸಲಾಗುತ್ತದೆ

ಅಥ್ಲೆಟಿಕ್ಸ್ ಸ್ಪರ್ಧೆಗಳ ವಿವಿಧ ವಿಭಾಗಗಳ ಫೈನಲ್ಗಳಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಾಣಿಸಿಕೊಳ್ಳಲಿದ್ದು ಪದಕ ಪಟ್ಟಿಗೆ ಮತ್ತೆ ಕೆಲವು ಸ್ವರ್ಣ ಪದಕಗಳು ಸೇರ್ಪಡೆಯಾಗುವ ನಿರೀಕ್ಷೆಯಿದೆ

ಜ್ರಿಡ್ಜ್ ಸ್ಪರ್ಧೆಯ ಮರುಷರು ಮಹಿಳೆಯುರು ಮಿತ್ರ ವಿಭಾಗಗಳ ವೈನಲ್ಸ್ಗಳಲ್ಲೂ ಭಾರತೀಯ ತ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಸ್ಟ್ವಾತ್ ಸ್ಪರ್ಧೆಯ ಫೈನಲ್ನಲ್ಲಿ ಭಾರತ ತಂಡ ಪಾಂಕಾಂಗ್ನನ್ನು ಎದುರಿಸಲಿದೆ ಮರುಷರ ಪಾಕಿಯಲ್ಲಿಂದು ಕಂಚಿನ ಪದಕಕ್ಕಾಗಿ ನಡೆಯಲಿರುವ ಮುಖಾಬಲದಲ್ಲಿ ಭಾರತದ ಆಟಗಾರರು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದ್ದಾರೆ

ಈ ಮಧ್ಯೆ ನಿನ್ನೆ ರಾತ್ರಿ ನಡೆದಿದ್ದ ಮಹಿಳೆಯರ ಪಾಕಿ ಸ್ಪರ್ಧೆಯಲ್ಲಿ ಭಾರತದ ವನಿತೆಯರು ಬೆಳ್ಳಿ ಪದಕ ಪಡೆಯಲಷ್ಟೇ ಶಕ್ತರಾದರು